ಸಂಧಾನ ಮಾತುಕತೆಗಳಿಗೆ ಸೂಕ್ತ ವಾತಾವರಣ ನಿರ್ಮಾಣದ ನಂತರವಷ್ಷೇ ಪಾಕಿಸ್ತಾನದೊಂದಿಗೆ ಮಾತುಕತೆ ಸಾಧ್ಯ

ಆಫ್ರಾನಿಸ್ತಾನದ ಬದ್ಧಿಸ್ ಪ್ರಾಂತ್ವದಲ್ಲಿ ಇಂದು ಮುಂಜಾನೆ ಉಗ್ರರ ದಾಳಿ ಕನಿಷ್ಠ ಐವರು ಪೊಲೀಸ್ ಅಧಿಕಾರಿಗಳ

ಬೆಲಾರೂಸ್ನ ಮಿನ್ನ್ನಲ್ಲಿ ನಡೆದ ಮೆಡ್ವೆಡ್ ಅಂತಾರಾಷ್ಷೀಯ ಕುಸ್ತಿ ಪಂದ್ಲಾವಳಿಯಲ್ಲಿ ಸಾಕ್ಷಿ ಮಲ್ಲಿಕ್ಗೆ ಬೆಳ್ಳಿ

ನರೂರ್ ಗ್ರಾಮದಲ್ಲಿ ಎನ್ಜಿಒ ಸಂಸ್ಥೆಯೊಂದು ನಡೆಸಲಿರುವ ಕೊಠಡಿಯಿಂದ ಕಲಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಆಲ್ಲಿನ ಪಾಥಮಿಕ ತಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಬಳಿಕ ಅಲ್ಲಿನ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎರಡು ದಿನ ಅವರು ವಾರಣಾಸಿಯಲ್ಲಿ ಉಳಿಯಲಿದ್ದು ಮಕ್ಕೊಂದಿಗೆ ಚಲನಚಿತ್ರವೊಂದನ್ನು ವೀಕ್ಷಿಸಲಿದ್ದಾರೆ ಡಿಎಲ್ಡಬ್ಲ್ಯೂ ಕ್ಯಾಂಪಸ್ಗೆ ಭೇಟಿ ನೀಡಲಿರುವ ಪ್ರಧಾನಿ ಕಾಠಿ ವಿದ್ಯಾಪೀಠದ ವಿದ್ಯಾರ್ಥಿಗಳು ಮತ್ತು ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ಪ್ರಧಾನಿಯವರ ಭೇಟಿ ಹಾಗೂ ಹುಟ್ಟುಹಬ್ಬ ಆಚರಣೆಗೆ ವಾರಣಾಸಿಯಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಜನ್ಮದಿನವನ್ನು ತಮ್ಮ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಆಚರಿಸುತ್ತಿದ್ದಾರೆ ರಾಪ್ಟಸತಿ ರಾಮನಾಥ್ ಕೋವಿಂದ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾತಯ ಕೋರಿದ್ದಾರೆ ನರೇಂದ್ರ ಮೋದಿ ಅವರಿಗೆ ದೀರ್ಘಾಯುಷ್ಟ ಮತ್ತು ದೇಶದ ಜನತೆಗೆ ಇನ್ನೂ ಹಲವು ವರ್ಷಗಳ ಬದ್ದತೆಯ ಸೇವೆ ನೀಡುವ ಅವಕಾಶ ಲಭಿಸಲಿ ಎಂದು ರಾಷ್ಟಪತಿಗಳು ತಮ್ಮ ಸಂದೇತದಲ್ಲಿ ಹಾರ್ಯೆಸಿದ್ದಾರೆ ಗ್ಬಹ ಸಚಿವ ರಾಜನಾಥ್ ಸಿಂಗ್ ವಿತ್ತ ಸಚಿವ ಅರುಣ್ ಜೀಟ್ಲ ಮಾಹಿತಿ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ರಾಥೋಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿನಂದಿಸಿದ್ದಾರೆ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಅಭೂತಪೂರ್ವ ಯಶಸ್ಸು ಸಾಧಿಸಿದ್ದು

ಮೋದಿಯವರು ದೂರದೃಷ್ಟಿ ಹಾಗೂ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯಾಗಿದ್ದು ನವಭಾರತ ನಿರ್ಮಾಣದ ಕನಸನ್ನು ನನಸಾಗಿಸಲು ಪಣತೊಟ್ಟಿದ್ದಾರೆ ಎಂದರು ದೇತದ ಅಭಿವೃದ್ದಿಗೆ ಹಾಗೂ ಭಾರತದ ಉನ್ನತಿಗೆ ಮೋದಿಯವರು ಸದಾ ಹೀಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರಲಿ ಎಂದು ಅರುಣ್ ಜೇಟ್ಲ ಆಶಿಸಿದ್ದಾರೆ ರಾಜ್ಯವರ್ಧನ್ ರಾಫೋಡ್ ಮೋದಿಯವರ ದಕ್ಷ ನಾಯಕತ್ವದಲ್ಲಿ ಭಾರತ ಅಭಿವೃದ್ದಿಯ ಪಥದಲ್ಲಿ ಸಾಗಿದೆ ಎಂದು ಹೇಳದ್ದಾರೆ ಸಂಧಾನ ಮಾತುಕತೆಗಳಿಗೆ ಸೂಕ್ತ ವಾತಾವರಣ ಸೃಷ್ಟಿಯಾದ ನಂತರವಹ್ವೇ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆಯ ಆರಂಭ ಸಾಧ್ಯವೆಂದು ವಿದೇತಾಂಗ ವ್ಯವಹಾರಗಳ ರಾಜ್ಯ ಸಚಿವ ಜನರಲ್ ವಿ

ಸಿಂಗ್ ಇಂದು ಹೇಳದ್ದಾರೆ ದೆಹಲಿಯಲ್ಲಿ ನಡೆಯುತ್ತಿರುವ ಅತ್ಯಾಧುನಿಕ ಗಡಿ ನಿರ್ವಹಣೆ ಕುರಿತ ವಿಚಾರ ಸಂಕಿರಣದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದೊಂದಿಗೆ ಮಾತುಕತೆ ಆರಂಭದ ಸಾಧ್ಯತೆ ಕುರಿತಂತೆ ಸುದ್ದಿಗಾರರು ಕೇಳಿದ ಪ್ರಕ್ಷೆಗೆ ಸಚಿವರು ಉತ್ತರಿಸುತ್ತಿದ್ದರು ಪಾಕಿಸ್ತಾನದೊಂದಿಗೆ ಸಂಧಾನ ಪುನರಾರಂಭ ವಿಚಾರದಲ್ಲಿ ಭಾರತ ಸರ್ಕಾರದ ನೀತಿ ಸುಸ್ಪಷ್ಟವಾಗಿದೆ ಎಂದು ಅವರು ಸಮರ್ಥಿಸಿಕೊಂಡರು ಆ ದೇಶದಲ್ಲಿ ಸರ್ಕಾರ ಬದಲಾದ ನಂತರ ಗಡಿಯಲ್ಲಿ ಒಳನುಸುಳುವಿಕೆ ಪ್ರಯತ್ನಗಳು ಹೆಚ್ಚಾಗಿರುವುದನ್ನು ಗಮನಿಸಬೇಕು ಈ ಬೆಳವಣಿಗೆ ಹೇಗೆ ಮುಂದುವರಿಯುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾದ ಅಗತ್ಯವಿದೆ ಎಂದು ಅವರು ಹೇಳಿದರು ಪಾಕಿಸ್ತಾನದಲ್ಲಿ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದರೂ ಯಾರೂ ಯಾವ ಬದಲಾವಣೆಯನ್ನೂ ನಿರೀಕ್ಷಿಸುತ್ತಿಲ್ಲ ಎಂದು ಜನರಲ್ ಸಿಂಗ್ ಹೇಳದರು ಇದಕ್ಕೂ ಮುನ್ನ ವಿಚಾರ ಸಂಕಿರಣದಲ್ಲಿ ಉಪನ್ಯಾಸ ನೀಡಿದ ಅವರು ಭಾರತದ ಗಡಿಗಳ ಸುರಕ್ಷತೆಗೆ ಅತ್ಯಾಧುನಿಕ ದತ್ತಾಂಶ ಸಂಗ್ರಹ ವ್ಯವಸ್ಥೆ ಅವಶ್ಯವಾಗಿ ಕಾರ್ಯರೂಪಕ್ಕೆ ಬರದೇಕಿದೆ ಇದರಿಂದ ಗಡಿ ನಿರ್ವಹಣೆ ವ್ಯವಸ್ಥೆ ಚುರುಕಾಗಲಿದೆ ಯಾವುದೇ ದೇಶಕ್ಕೆ ಗಡಿ ನಿರ್ವಹಣೆ ವ್ಯವಸ್ಥೆ ಸುಭದ್ರ ವಿಶ್ವಾಸಾರ್ಹ ಮತ್ತು ಸಮಗ್ರವಾಗಿರಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಭಾರತ ಇಡೀ ವಿಶ್ವವನ್ನೇ ಒಂದು ಕುಟುಂಬವಾಗಿ ನೋಡುವ ವಸುಧೈವ ಕುಟುಂಬಕಂ ಮನೋಭಾವ ಹೊಂದಿದ್ದು ಹಂಚಕೊಳ್ಳುವ ತತ್ವದಲ್ಲಿ ವಿಶ್ವಾಸವಿರಿಸಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಹೇಳದ್ದಾರೆ ಮಾಲ್ಟಾದ ಫ್ಲೋರಿಯಾನದಲ್ಲಿ ನಿನ್ನೆ ಭಾರತೀಯ ಸಮುದಾಯವನ್ನುದ್ದೇತಿಸಿ ಮಾತನಾಡಿದ ಅವರು ಭಾರತ ಯಾವುದೇ ರಾಷ್ಟದ ಮೇಲೆ ಆಕ್ರಮಣ ಹೊಂದಿದ ಉದಾಹರಣೆ ಇಲ್ಲ ಅದು ಎಲ್ಲರೊಂದಿಗೆ ಸಾಮರಸ್ಕದಿಂದ ಇರಲು ಬಯಸುತ್ತದೆ ಎಂದರು ಇತರ ರಾಷ್ಟಗಳೊಂದಿಗೆ ಬಾಂಧವ್ಯ ಬಲವರ್ಧನೆಯಲ್ಲಿ ಅನಿವಾಸಿ ಭಾರತೀಯರ ಪಾತ್ರ ನಿರ್ಣಾಯಕ ಎಂದು ಉಪರಾಷ್ಟಪತಿ ಇವರು ಭಾರತೀಯ ಕಲೆ ಸಂಸ್ಕೃತಿ ಪರಂಪರೆ ಮುಂತಾದವುಗಳ ಅನಧಿಕೃತಿ ರಾಯಭಾರಿಗಳಂತಿದ್ದಾರೆ ಎಂದರು

ದೆಹಲಿಯಲ್ಲಿ ಇಂದು ದೆಳಗ್ಗೆ ಭಾರತ ಪ್ರವಾಸೋದ್ಯಮ ಮೇಳದಲ್ಲಿ ಮಾತನಾಡಿದ ಪ್ರವಾಸೋದ್ಯಮ ಸಚಿವ ಕೆ

ಆಲ್ಫೌನ್ಸ್ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಉದ್ದಿಮೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ

ವಿಶ್ವದಲ್ಲೇ ಭಾರತ ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ತಾಣಗಳಲ್ಲಿ ಮೇಲ್ಪಂಕ್ತಿಯಲ್ಲಿದೆ ಎಂದರು ವಿಸಾ ವ್ಯವಸ್ಥೆಯ ಸರಳೀಕರಣದೊಂದಿಗೆ ಪ್ರವಾಸಿಗರಿಗೆ ಭಾರತಕ್ಕೆ ಭೇಟಿ ನೀಡುವ ಸುಗಮ ಅವಕಾಶ ಲಭ್ಯವಾಗಿದೆ ಇಂದು ಆರಂಭವಾಗಿರುವ ವಾರ್ಷಿಕ ಮೇಳದಿಂದ ಪ್ರವಾಸೋದ್ಧಮಕ್ಕೆ ಹೆಚ್ಚಿನ ಒತ್ತಾಸೆ ದೊರೆಯಲಿದೆ ಎಂದರು

ದಾಳಯಲ್ಲಿ ಮೀಸಲು ಪಡೆಯ ಆಫ್ಲನ್ ಪೊಲೀಸ್ ಕಮಾಂಡರ್ ಅಸು ನೀಗಿದ್ದಾರೆ ಎಂದು ವರದಿಯಾಗಿದೆ ಇದುವರೆಗೂ ಯಾವುದೇ ಸಂಘಟನೆ ದಾಳಯ ಹೊಣೆ ಹೊತ್ತುಕೊಂಡಿಲ್ಲವಾದರೂ ತಾಲಿಬಾನ್ ಭಯೋತ್ಪಾದಕ ಸಂಘಟನೆಯೇ ಈ ಕೃತ್ತ ನಡೆಸಿರಬಹುದು ಎಂದು ತಂಕಿಸಲಾಗಿದೆ ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಶ್ವೆ ಇಸ್ರೋ ಬ್ರಿಟನ್ನ ಎರಡು ಉಪಗ್ರಹಗಳನ್ನು ನಿನ್ನೆ ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಿದೆ

ಅರಣ್ಣ ನಕ್ಷೆ ರಚನೆ ಭೂಮಿಯ ಬಳಕೆ ಹಿಮಪಾತ ಸೇರಿದಂತೆ ಪ್ರವಾಪ ಮತ್ತಿತರ ಪ್ರಾಕೃತಿಕ ವಿಕೋಪ ನಿರ್ವಹಣೆಯಲ್ಲಿ ಈ ಉಪಗ್ರಹಗಳು ಬಳಕೆಯಾಗಲಿವೆ ಹೆಚ್ಚು ರೆಸಲೂಪನ್ ಆಪ್ಟಿಕಲ್ ಹೊಂದಿದ ಭೂಮಿಯ ನಿಗಾ ವಹಿಸುವ ಈ ಉಪಗ್ರಹಗಳು ಪರಿಸರ ನಿರ್ವಹಣೆ ನಗರ ನಿರ್ವಹಣೆ ಮತ್ತು ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆಯಲ್ಲಿ ಬಳಕೆಯಾಗಲಿವೆ

ಇಸ್ತೋ ಸಾಧನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದು ಅಲ್ಲಿನ ವಿಜ್ವಾನಿಗಳನ್ನು ಅಭಿನಂದಿಸಿದ್ದಾರೆ

ವಿಧಾನಸಭೆ ಚುನಾವಣೆಗೆ ಸನ್ನದ್ದವಾಗಿರುವ ಮಧ್ವಪ್ರದೇತದಲ್ಲಿ ಇಂದು ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರ ಕೈಗೊಳ್ಳಲಿದ್ದಾರೆ ಭೋಪಾಲ್ನಲ್ಲಿ ಅವರು ರೋಡ್ ಶೋ ನಡೆಸಲಿದ್ದು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಇಂದು ವಿಶ್ವಕರ್ಮ ಜಯಂತಿ ಸ್ವರ್ಗಲೋಕದ ವಾಸ್ತುತಿಲ್ಲಿ ಮತ್ತು ಬಡಗಿ ಎಂದೇ ಕರೆಯಲಾಗುವ ವಿಶ್ವಕರ್ಮರ ಜನ್ನದಿನದ ಆಚರಣೆಗಾಗಿ ದೇತಾದ್ಭಂತ ಹಲವು ಕಾರ್ಯಕ್ರಮಗಳು ಆಯೋಜಿತವಾಗಿವೆ ಪ್ರಮುಖವಾಗಿ ಕಾರ್ಖಾನೆಗಳು ಮತ್ತು ಉದ್ಲಮ ವಲಯಗಳಲ್ಲಿ ಯಂತ್ರೋಪಕರಣಗಳನ್ನು ಇಂದು ಪೂಜಿಸಲಾಗುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಕರ್ಮ ಜಯಂತಿಯ ಶುಭಾಶಯ ಕೋರಿದ್ದಾರೆ ದೈವಿಕ ವಾಸ್ತುತಿಲ್ಲಿ ಎಂದೇ ಕರೆಯಲಾಗುವ ವಿಶ್ವಕರ್ಮರ ಜಯಂತಿ ಆಚರಣೆ ನೂತನ ಸೃಷ್ಟಿ ಮತ್ತು ನಾವೀನ್ಯತೆಗೆ ಸದಾ ಸ್ಫೂರ್ತಿದಾಯಕ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಅಮೆರಿಕಾದ ಉತ್ತರ ಕರೋಲಿನಾದತ್ತ ಫ್ಲಾರೆನ್ಸ್ ಚಂಡಮಾರುತ ಸಾಗಿದ್ದು ದಾಖಲೆ ಮಳೆಯಾಗಿದೆ

ಚಂಡಮಾರುತದಿಂದಾಗಿ ವಿಲ್ಮಿಂಗ್ಟನ್ ನಗರದಲ್ಲಿ ಭಾರಿ ಹಾನಿ ಉಂಟಾಗಿದ್ದು ಸಾವಿರಾರು ಜನರು ನಿರಾತ್ರಿತರಾಗಿದ್ದಾರೆ ನದಿಗಳು ಉಕ್ಕಿ ಹರಿಯುತ್ತಿವೆ ಮಹಾ ಚಂಡಮಾರುತ ಮಾಂಗ್ಹಟ್ ದಕ್ಷಿಣ ಚೈನಾದ ಗುಯಾಂಗ್ಡಾಂಗ್ ಪ್ರಾಂತ್ಯಕ್ಷ ನಿನ್ನೆ ಅಪ್ಪಳಿಸಿದ್ದು ಇಬ್ದರನ್ನು ಬಲಿತೆಗೆದುಕೊಂಡಿದೆ

ಹೈನನ್ ದ್ವೀಪ ಪ್ರದೇಶದ ಎಲ್ಲ ಶಾಲೆಗಳು ಹಾಗೂ ರೆಸಾರ್ಟ್ಗಳನ್ನು ಮುಚ್ಚಲಾಗಿದೆ ಬೆಲಾರೂಸ್ನ ಮಿನ್ಸ್ನಲ್ಲಿ ನಿನ್ನೆ ರಾತ್ರಿ ನಡೆದ ಮೆಡ್ವೆಡ್ ಅಂತಾರಾಷ್ಟೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ರಿಯೋ ಓಲಂಪಿಕ್ನ ಕಂಚಿನ ಪದಕ ವಿಜೇತೆ ಸಾಕ್ಷಿ ಮಲ್ಲಿಕ್ ಬೆಳ್ಳಿ ಪದಕಕ್ಕೆ ತೃಪ್ತರಾಗಬೇಕಾಯಿತು

ಜಿ ಪ್ರವರ್ಗದ ಫೈನಲ್ ಪಣಾಪಣಿಯಲ್ಲಿ ಸಾಕ್ಷಿ

ಜಿ ಪ್ರವರ್ಗದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದರೂ ಕಂಚಿನ ಪದಕಕ್ಕೆ ಸಮಾಧಾನ ಪಡಬೇಕಾಯಿತು ಅಬುಧಾಬಿಯಲ್ಲಿಂದು ಏಷ್ಠಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪನಲ್ಲಿ ತ್ರೀಲಂಕಾ ಮತ್ತು ಆಫ್ಠಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ

ಪಂದ್ಕಾವಳಿಯಲ್ಲಿ ಆಫ್ಲಾನಿಸ್ತಾನ ತಂಡಕ್ಕೆ ಇದು ಮೊದಲ ಪಂದ್ಕವಾಗಿದ್ದರೆ

ಭಾರತ ತಂಡ ಎ ಗುಂಪಿನಲ್ಲಿದ್ದು ಪಾಕಿಸ್ತಾನ ಮತ್ತು ಹಾಂಕಾಂಗ್ ಸಹ ಇದೇ ಗುಂಪಿನಲ್ಲಿದೆ ರೋಹಿತ್ ಶರ್ಮಾ ನಾಯಕತ್ವದ ಭಾರತ ತಂಡ ನಾಳೆ ಹಾಂಕಾಂಗ್ ಎದುರು ಸೆಣಸಲಿದ್ದು ನಾಡಿದ್ದು ಬುಧವಾರ ಪಾಕಿಸ್ತಾನ ತಂಡಕ್ಕೆ ಮುಖಾಮುಖಿಯಾಗಲಿದೆ ವಿರಾಟ್ ಕೊಹ್ಲಿ ಅವರಿಗೆ ಈ ಪಂದ್ಯಾವಳಿಯಿಂದ ವಿಶ್ರಾಂತಿ ನೀಡಲಾಗಿದೆ